ತುಮಕೂರು ಸ್ನಾರ್ಟ್ ಸಿಟಿ ಲಿಮಿಟೆಡ್ ಪರವಾಗಿ ಸಂಸ್ಥೆಯ ಅಧ್ಯಕ್ಷೆ ಡಾ ಶಾಲಿನ ರಜನೀಶ್ ಹಾಗೂ ಡೆನ್ನಾರ್ಕ್ನ ಆಲ್ಬೋರ್ಗ್ ಸ್ನಾರ್ಟ್ ಸಿಟಿ ಪರವಾಗಿ ಡೆನ್ನಾರ್ಕ್ ರಾಯಭಾರಿ ಹ್ವೆಡ್ಡಿ ಸ್ನಾನೆ ಸಹಿ ಹಾಕಿದರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚವ ಜೆ

ಮಾಧುಸ್ವಾಮಿ ಮತ್ತಿತರರು ಉಪಸ್ಹಿತರಿದ್ದರು ಬಳಿಕ ಆಕಾಶವಾಣಿಯೊಂದಿಗೆ ಮಾತನಾಡಿದ ಡಾ ಶಾಲಿನಿ ರಜನೀತ್ ಆಲ್ಬೋರ್ಗ್ ನಗರದಲ್ಲಿ ಆಗಿರುವ ಅಭಿವೃದ್ದಿ ಯೋಜನೆಗಳನ್ನು ತುಮಕೂರಿಗೆ ತರುವುದು ನಮ್ನ ಉದ್ದೇಶವಾಗಿದೆ ಸಾರಿಗೆ ಹವಾಮಾನ ಉದ್ದಮ ವಲಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಮನ್ನಯತೆಯಿಂದ ಕೆಲಸ ಮಾಡಲಿವೆ ಎಂದರು ಡೆನ್ನಾರ್ಕ್ನಲ್ಲಿ ಆಗಿರುವ ವಿವಿಧ ಕ್ಷೇತ್ರಗಳ ಅವಿಷ್ಕಾರವನ್ನು ನಮ್ನಲ್ಲಿ ಅಳವಡಿಸಲು ಅಲ್ಲಿನ ತಜ್ಞರನ್ನು ಇಲ್ಲಿಗೆ ಕರೆಸಲಾಗುತ್ತದೆ ಅದೇ ರೀತಿ ನಮ್ನ ಆಯುಷ್ ಯೋಜನೆಯ ಬಗ್ಗೆ ಅವರಿಗೂ ಹೆಚ್ಚಿನ ಆಸಕ್ತಿ ಇದ್ದು ಇದರ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತದೆ ಎಂದು ತಿಳಿಸಿದರು

ದೇಶಾದ್ಯಂತ ಈರುಳ್ಳಿ ದೆಲೆ ಸ್ನಿರತೆಗೆ ಸರ್ಕಾರ ಎಲ್ಲಾ ತ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಪಡಿತರ ಖಾತೆಯ ಸಚಿವ ರಾಮ್ ವಿಲಾಸ್ ಪಾಸ್ನಾನ್ ತಿಳಿಸಿದ್ದಾರೆ ಈರುಳ್ಳ ಧಾರಣೆ ಗಗನಕ್ಷೇರಿರುವ ಬಗ್ಗೆ ಸರ್ಕಾರ ಆತಂಕಗೊಂಡಿದೆ ಗೃಹ ಸಚಿವರ ಆಧ್ಯಕ್ಷತೆಯಲ್ಲಿ ಐವರು ಕೇಂದ್ರ ಸಚಿವರ ತಂಡ ಈರುಳ್ಳ ದೆಲೆ ಪರಿಸ್ತಿತಿಯನ್ನು ನಿಕಟವಾಗಿ ಪರಿತೀಲಿಸುತ್ತಿದ್ದು ಈಗಾಗಲೇ ಒಂದು ಸಭೆಯನ್ನು ನಡೆಸಲಾಗಿದೆ

ಅಗತ್ಯ ಬಿದ್ದರೆ ಹೊರ ದೇಶಗಳಿಂದ ಈರುಳ್ಳಿಯನ್ನು ಆಮದು ಮಾಡಿಕೊಳ್ಳಲಾಗುವುದು ಎಂದು ಸಚಿವ ಪಾಸ್ವಾನ್ ತಿಳಿಸಿದ್ದಾರೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಉತ್ತರಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಕಾರವಾರದಲ್ಲಿ ಮಾತನಾಡಿದ ಯಡಿಯೂರಪ್ಪ

ಬಿಜೆಪಿ ರಾಜ್ಯಾಧ್ಯಕ್ಷ ನೀನ್ ಕುಮಾರ್ ಕಟೀಲ್ ಇಂದು ಬಳ್ಳಾರಿ ಜಿಲ್ಲೆ ವಿಜಯನಗರ ವಿಧಾನ ಸಭಾ ಕ್ಷೇತ್ರದ ಹೊಸಪೇಟೆಯಲ್ಲಿ ಬಿಜೆಪಿ ಅಧ್ವರ್ಥಿ ಪರ ಪ್ರಚಾರ ಮಾಡಿದರು ಸುಭದ್ರ ಮತ್ತು ಅಭಿವೃದ್ಧಿ ಪರ ಆಡಳಿತಕ್ಕಾಗಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಇಂದು ಕೆ ಆರ್ ಪೇಟೆ ಪಟ್ಟಣದ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸಿದರು ಗಣಿನಾಡು ಬಳ್ಳಾರಿ ಜಿಲ್ಲೆಯ ವಿಜಯನಗರ ವಿಧಾನ ಸಭಾ ಕ್ಷೇತ್ರದ ಪಲವೆಡೆ ಇಂದು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ರೋಡ್ ಷೋ ನಡೆಸಿ ತಮ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಿದರು ಗಾದಿಗನೂರು ಗ್ರಾಮದಲ್ಲಿ ಮತದಾರರನ್ನು ಉದ್ದೇತಿಸಿ ಮಾತನಾಡಿದ ಅವರು ಪ್ರಾಮಾಣಿಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಬೆಂಗಳೂರಿನ ಮಹಾಲಕ್ಷ್ಮೀಲೇಔಟ್ನಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಇಂದು ಪ್ರಚಾರ ನಡೆಸಿ ಮತದಾರರು ಕ್ಷೇತ್ರದ ಅಭಿವೃದ್ಧಿಗಾಗಿ ಜೆಡಿಎಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಜೆಡಿಎಸ್ ಮುಖಂಡ ಎಚ್

ಕುಮಾರಸ್ವಾಮಿ ಹುಣಸೂರು ತಾಲೂಕಿನ ಚಲ್ಲಪಳ್ಳಿಯಲ್ಲಿಂದು ರೋಡ್ ಶೋ ನಡೆಸಿದರು ಕಾಂಗ್ರೆಸ್ ಮುಖಂಡ ಡಿ

ಶಿವಕುಮಾರ್ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಳ್ಳಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಬಿಜೆಪಿಯನ್ನು ಬೆಂಬಲಿಸಿದಂತೆ ಈ ಬಾರಿ ಉಪ ಚುನಾವಣೆಯಲ್ಲಿಯೂ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದು ಬಿಜೆಪಿ ಹಿರಿಯ ಮುಖಂಡ ಸಿ ಟಿ ರವಿ ಹೇಳಿದ್ದಾರೆ ಬಿಜೆಪಿ ಕಜೇರಿಯಲ್ಲಿಂದು ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಪ ಚುನಾವಣೆಯಲ್ಲಿ ಬಿಜೆಪಿ ಅಭ್ವರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಈ ಮೂಲಕ ರಾಜ್ಯದ ಬಿಜೆಪಿ ಸರ್ಕಾರ ತನ್ನ ಅಧಿಕಾರವಧಿಯನ್ನು ಪೂರ್ಣಗೊಳಸಲಿದ್ದು ಸ್ವಿರ ಹಾಗೂ ಜನಪರ ಆಡಳತ ನೀಡಲಿದೆ ಎಂದು ತಿಳಿಸಿದರು ಇನ್ನು ಬೆಂಗಳೂರಿನ ಕೆಪಿಸಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಯು

ಖಾದರ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಮುಖಂಡರು ಉಪ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಪಕ್ಷದಲ್ಲಿ ಯಾವುದೇ ಗೊಂದಲ ಭಿನ್ನಾಭಿಹ್ರಾಯವಿಲ್ಲ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಾಯಕರಿಗೆ ವಹಿಸಿಕೊಟ್ಟರುವ ಕ್ಷೇತ್ರಗಳಲ್ಲಿ ಅವರು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಪ್ರಯುಕ್ತ ಮತದಾರರದಲ್ಲಿ ಕಡ್ಡಾಯ ಮತದಾನ ಅರಿವು ಮೂಡಿಸಲು ಹಾಗೂ ಮುಕ್ತ ನ್ಯಾಯಸಮ್ಮತ ಪಾರದರ್ಶಕ ಮತ್ತು ನಿರ್ಭೀತ ಚುನಾವಣೆಗೆ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲು ಜಿಲ್ಲಾ ಸ್ವೀಷ್ ಸಮಿತಿ ಇಂದು ಸಂಜೆ ಮೇಣದ ಬತ್ತಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ

ದೂರುದಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರಾಜ್ಯ ಮಕ್ಕಳ ಪಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಡಾ ಅಂತೋಣಿ ಸೆಬಾಸ್ತಿಯನ್ ತಿಳಿಸಿದ್ದಾರೆ ಜಲ್ಲಾ ಪೊಲೀಸ್ ಇಲಾಖೆಯ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹುಕ್ಗುಗಳ ರಕ್ಷಣಾ ಆಯೋಗದ ಪ್ರಾದೇಶಿಕ ಕಚೇರಿಯನ್ನು ಇಂದು ಉದ್ವಾಟಿಸಿ ಅವರು ಮಾತನಾಡಿದರು

ಕಲ್ಯಾಣ ಕರ್ನಾಟಕ ಭಾಗದ ನಾಗರೀಕರು ತಮ್ಮ ಪ್ರಕರಣಗಳನ್ನು ಇತ್ತರ್ಥ ಪಡಿಸಿಕೊಳ್ಳಲು ಬೆಂಗಳೂರಿಗೆ ಬರಬೇಕಾಗಿತ್ತು ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸಿದ್ದರು ಆದ್ದರಿಂದ ಜಿಲ್ಲೆಯಲ್ಲಿ ಪ್ರಾದೇಶಿಕ ಕಚೇರಿ ಆರಂಭದಿಂದ ಈ ಭಾಗದ ಜನರ ಪ್ರಕರಣಗಳನ್ನು ಶೀಘ ವಿಲೇವಾರಿ ಮಾಡಲು ಸಾಧ್ಯವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು

ತಾಳವಾದ್ಯ ವಿಭಾಗದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವನ್ನು ಪ್ರತಿನಿಧಿಸಿದ್ದ ಮೋರ್ಸಿಂಗ್ ಕಲಾವಿದ ಕೆ

ಲಿಖಿತ್ ಎರಡನೆಯ ಬಹುಮಾನಕ್ಕೆ ಆಯ್ಲೆಯಾಗಿದ್ದಾರೆ

ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಸೇರಿದಂತೆ ಪಲವು ವಿಷಯಗಳ ಬಗ್ಗೆ ರಾಜ್ಯಸಭೆಯಲ್ಲಿಂದು ವಿಸ್ತತ ಚರ್ಚೆ ನಡೆಯಿತು ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಕಾಮಗಾರಿ ಪೂರ್ಣಗೊಳ್ಳದಿರುವ ಕಡೆ ಅಂಗನವಾಡಿಗಳಿಗೆ ಅಗತ್ಯ ಪರ್ಯಾಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಎಂದು ಸರ್ಕಾರ ನಿರ್ದೇತನ ನೀಡಿರುವುದಾಗಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ದಿ ಖಾತೆಯ ಸಚಿವರಾದ ಸ್ಕೃತಿ ಇರಾನಿ ತಿಳಿಸಿದರು ಮಕ್ಕಳನ್ನು ಬಳಸಿ ಲೈಂಗಿಕ ಚಿತ್ರಗಳನ್ನು ತೆಗೆಯುವವರ ವಿರುದ್ದ ಕಾಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಸರ್ಕಾರ ಇಂದು ಎಚ್ಚರಿಕೆ ನೀಡಿದೆ ಇದಕ್ಕಾಗಿ ಲೈಂಗಿಕ ದೌರ್ಜನ್ನಗಳಿಂದ ಮಕ್ಕಳಿಗೆ ರಕ್ಷಣೆ ಒದಗಿಸುವ ಕುರಿತಾದ ಮೋಕ್ಲೋ ಕಾಯಿದೆಯಲ್ಲಿ ವಿಶೇಷ ಅಂಶಗಳನ್ನು ಸೇರ್ಪಡೆಗೊಳಿಸಲಾಗಿದೆ

ದಯಾನಂದ ಹೇಳಿದ್ದಾರೆ ಕೊಪ್ಪಳ ಜಿಲ್ಲಾ ಪಂಚಾಯತ್ನ ಜಿ

ಪಟೇಲ್ ಸಭಾಂಗಣದಲ್ಲಿ ಇಂದು ನಡೆದ ಬಾಲ್ಯ ವಿವಾಹ ನಿಷೇಧ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟುವಿಕೆ ಕುರಿತು ವಿಭಾಗೀಯ ಮಟ್ಟದ ಸಾಮರ್ಥ್ಯಭಿವೃದ್ಧಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು